ಹರ್ಷವರ್ಧನ್ ಬಿಹಾರ ವಿಧಾನಸಭೆಯ ಮೂರನೇ ಮತ್ತು ಕೊನೆಯ ಹಂತದ ಚುನಾವಣೆಯ ಪ್ರಚಾರ ಬಿರುಸು ನಾಳಿ

ನವದೆಹಲಿಯಲ್ಲಿಂದು ವಿವರ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್

ಆರೋಗ್ಯ ಮತ್ತು ಔಷಧ ಕ್ಷೇತ್ರದಲ್ಲಿ ಪರಸ್ಪರ ಸಹಕಾರಕ್ಕೆ ಭಾರತ ಮತ್ತು ಇಸ್ರೇಲ್ ನಡುವಿನ ಒಡಂಬಡಿಕೆಗೂ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಅದೇ ರೀತಿ ದೂರಸಂಪರ್ಕ ಅಥವಾ ಐಸಿಟಿ ವಲಯದಲ್ಲಿ ಭಾರತ ಮತ್ತು ಯುನೈಟಿಡ್ ಕಿಂಗ್ಡಮ್ ನಡುವಿನ ಒದಂಬಡಿಕೆಗೂ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಖಗೋಳಶಾಸ್ತ ಕ್ಷೇತ್ರದಲ್ಲಿ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಕೂಟ್ ಅಫ್ ಅಸ್ತೋಪಿಸಿಕ್ಸ್ ಮತ್ತು ಸ್ಟೈನ್ನ ಸಂಸ್ದೆಗಳ ನಡುವೆ ನಡೆದ ಒಡಂಬಡಿಕೆಗೂ ಸಂಪುಟ ಒಪ್ಪಿಗೆ ನೀಡಿದೆ ದೇಶದ ಆರ್ಥಿಕ ಸ್ವಿತಿಗತಿ ಬಗ್ಗೆ ಸಹ ಸಚಿವ ಸಂಪುಟ ಚರ್ಚೆ ನಡೆಸಿದ್ದು ನಿರೀಕ್ಷಿಸಿದಕ್ಕಿಂತ ಮುಂಚೆಯೇ ಆರ್ಥಿಕ ಸ್ಥಿತಿ ಸುಧಾರಣೆಯಾಗಲಿದೆ ಆರ್ಥಿಕತೆಯಲ್ಲಿ ಸಕಾರಾತ್ಮಕ ಅಂಶಗಳು ಕಂಡುಬರುತ್ತಿದ್ದು ಕಳೆದ ತಿಂಗಳಲ್ಲಿ ಕಳೆದ ಬಾರಿಗಿಂತ ಹೆಚ್ಚಿನ ಜಿಎಸ್ಟಿ ಸಂಗ್ರಹವಾಗಿದೆ ಎಂದು ಜಾವಡೇಕರ್ ಹೇಳಿದರು ಕೃಷಿ ವಲಯದಲ್ಲಿ ಬೇಡಿಕೆ ಕಡಿಮೆ ಇದ್ದರೂ ರೈಲ್ವೆ

ಉಕ್ಕು ಮತ್ತು ಇತರ ವಲಯಗಳ ಬೇಡಿಕೆ ಮತ್ತು ರಫ್ತಿನಲ್ಲಿ ಪ್ರಗತಿ ಕಂಡುಬಂದಿದೆ ಎಂದು ಅವರು ಹೇಳಿದರು ಜಾಗತಿಕ ಬಂಡವಾಳ ಹೂಡಿಕೆ ದುಂಡು ಮೇಜಿನ ವರ್ಚುಯಲ್ ಸಭೆಯನ್ನು ನಾಳಿ ಆಯೋಜಿಸಲಾಗಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ ಅಂತಾರಾಷ್ಟೀಯ ಹೂಡಿಕೆ ಹೆಚ್ಚಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಲಿದ್ದು ವಿವಿಧ ಯೋಜನೆಗಳಿಗೆ ಹಣ ಹೂಡಿಕೆ ಹೆಚ್ಚಿಸುವ ಉದ್ದೇಶದಿಂದ ಈ ಸಭೆಯನ್ನು ಆಯೋಜಿಸಲಾಗಿದೆ ಹಣಕಾಸು ಸಚಿವಾಲಯ ರಾಷ್ತೀಯ ಹೂಡಿಕೆ ಮತ್ತು ಮೂಲಸೌಕರ್ಯ ನಿಧಿ ಸಹಯೋಗದಲ್ಲಿ ಈ ಸಭೆ ಆಯೋಜನೆಗೊಂಡಿದೆ ಎಂದು ಪ್ರಧಾನಮಂತ್ರಿ ಕಾರ್ಯಾಲಯ ತಿಳಿಸಿದೆ ಪ್ರಮುಖ ಜಾಗತಿಕ ಸಾಂಸ್ಥಿಕ ಹೂಡಿಕೆದಾರರು ಭಾರತೀಯ ವಾಣಿಜ್ಯ ಮುಖಂಡರು ಹಣಕಾಸು ಮಾರುಕಟ್ಟೆ ನಿಯಂತ್ರಕರು ಈ ಸಭೆಯಲ್ಲಿ ಪಾಲ್ಲೊಳ್ಳಲಿದ್ದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಆರ್ಬಿಐ ಗವರ್ನರ್ ಮತ್ತು ಇತರ ಗಣ್ಯರು ಉಪಸ್ವಿತರಿರಲಿದ್ದಾರೆ ಜಾಗತಿಕ ಸಾಂಸ್ವಿಕ ಹೂಡಿಕೆದಾರರು ಅಮೆರಿಕ ಐರೋಪ್ಯ ರಾಷ್ಟಗಳು ಕೆನಡಾ ಕೊರಿಯಾ ಜಪಾನ್ ಪಶ್ಚಿಮ ಏಷ್ಯಾ ಅಸ್ಟೇಲಿಯಾ ಮತ್ತು ಸಿಂಗಾಪುರ ಸೇರಿದಂತೆ ಪ್ರಮುಖ ದೇಶಗಳ ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ

ನಾಳೆ ಸಂಜೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದೆ ಈ ಹಂತದಲ್ಲಿ ಕಿಶನ್ ಗಂಜ್ ಕತಿಹಾರ್ ಮಾಧೇಪುರ ಸುಪೌಲ್ ದರ್ಬಾಂಗ್

ಇದೇ ವೇಳಿ ವಾಲ್ಮೀಕಿನಗರ ಲೋಕಸಭಾ ಕ್ಷೇತ್ರಕ್ಕೂ ಉಪಚುನಾವಣೆ ನಡೆಯುವುದು ಮಿಧಿನಾಂಚಲ್ ಸೀಮಾಂಚಲ್ ಮತ್ತು ಕೋಸಿ ಪ್ರದೇಶದಲ್ಲಿ ಇಂದು ವಿವಿಧ ರಾಜಕೀಯ ಪಕ್ಷಗಳ ಹಿರಿಯ ನಾಯಕರು ಮತ್ತು ಸ್ಟಾರ್ ಪ್ರಚಾರಕರು ಚುನಾವಣೆ ರ್್ಯಾಲಿ ನಡೆಸಿದರು ಬಿಜೆಪಿ ಅಧ್ಯಕ್ಷ ಜಿ

ಎನ್ಡಿಎ ಅಭ್ಯರ್ಥಿಗಳ ಪರವಾಗಿ ಚಂಪಾರಣ್ ಪ್ರಾಂತ್ಯದಲ್ಲಿ ಚುನಾವಣಾ ರ್ನಾಲಿ ನಡೆಸಿದರು ಬಿಜೆಪಿ ಹಿರಿಯ ನಾಯಕ ರಕ್ಷಣಾ ಸಚಿವ ರಾಜನಾಥ್ಸಿಂಗ್ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಅದಿತ್ಯನಾಥ್ ಕತಿಹಾರ್

ಕ ಮಧುಬನಿ ಕ ಸಹಸ್ರಾ ಜಿಲ್ಲೆಗಳಲ್ಲಿ ಕ ಪ್ರಚಾರ ನಡೆಸಿದರು ಮಹಾಫೆಟ್ಬಂಧನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ತೇಜಸ್ವಿ ಪ್ರಸಾದ್ ಯಾದವ್ ಬಹದ್ದೂರ್ ಗಂಜ್ ಮತ್ತಿತರ ಕಡೆ ಪ್ರಚಾರ ನಡೆಸಿದರು ಕಾಂಗ್ರೆಸ್ನ ಹಿರಿಯ ನಾಯಕ ರಾಹುಲ್ಗಾಂಧಿ ಮಧೇಪುರದ ಬಿಹಾರ್ ಗಂಜ್ನಲ್ಲಿ ಚುನಾವಣಾ ರ್ಯಾಲಿ ಉದ್ದೇಶಿಸಿ ಮಾತನಾಡಿದರು ಎನ್ಡಿಎ ಸರ್ಕಾರ ಜಾರಿಗೆ ತಂದಿರುವ ಮೂರು ಕೃಷಿ ಸಂಬಂಧಿತ ಕಾಯ್ದೆಗಳು ರೈತ ವಿರೋಧಿಯಾಗಿವೆ ಎಂದು ಅವರು ಆರೋಪಿಸಿದರು ಕೋವಿಡ್ ನಿಯಂತ್ರಣ ವಿಷಯದಲ್ಲಿ ಕರ್ನಾಟಕ ಸರ್ಕಾರ ಕೈಗೊಂಡಿರುವ ಕ್ರಮಗಳು ಸಮಾಧಾನಕರವಾಗಿವೆ ಎಂದು ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿನ ಕೋವಿಡ್ ಸ್ಡಿತಿಗತಿ ಹಾಗೂ ವ್ಯಾಕ್ಟಿನ್ ವಿತರಣೆಗೆ ಮಾಡಿಕೊಂಡಿರುವ ಸಿದ್ದತೆಗಳ ಬಗ್ಗೆ ಅವರು ಇಂದು ವಿಡಿಯೋ ಸಂವಾದ ನಡೆಸಿದರು ಲಾಕ್ಡೌನ್ ಸಡಿಲಿಕೆ ಬಳಿಕ ಹೆಚ್ಚಳವಾಗಿದ್ದ ಸೋಂಕು ಮತ್ತು ಸಾವಿನ ಪ್ರಮಾಣ ಗಣನೀಯ ಪ್ರಮಾಣದಲ್ಲಿ ಇಳಿಕೆಯಾಗಿದೆ ಇದು ಸಮಾಧಾನಕರ ಸಂಗತಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸುಧಾರಣಾ ಕ್ರಮಗಳ ಮೂಲಕ ಸಂಪೂರ್ಣ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ಸಲಹೆ ನೀಡಿದರು ಮುಂಬರುವ ಚಳಿಗಾಲ ಮತ್ತು ಹಬ್ಬಗಳನ್ನು ಗಮನದಲ್ಲಿಟ್ಟುಕೊಂಡು ಎಚ್ಚರಿಕೆಯಿಂದ ಕಾರ್ಯತಂತ್ರ ರೂಪಿಸಬೇಕು ಅಂತಾರಾಷ್ಟೀಯ ಮತ್ತು ಅಂತಾರಾಜ್ಯ ಪ್ರಯಾಣಿಕರ ಮೇಲೆ ನಿಗಾವಹಿಸಬೇಕು ಹಾಗೆಯೇ ಐಎಲ್ ಐ ಮತ್ತು ಸಾರಿ ಪ್ರಕರಣಗಳನ್ನು ಪತ್ತೆಹಚ್ಚಿ ಟಿಸ್ಟ್ ಗೆ ಒಳಪಡಿಸಿ ಸೋಂಕಿನ ಹರಡುವಿಕೆ ನಿಯಂತ್ರಿಸಬೇಕು ವ್ಯಾಕ್ಟಿನ್ ವಿಷಯದಲ್ಲಿ ಈಗಾಗಲೇ ಕೆಲ ಸೂಚನೆ ನೀಡಲಾಗಿದೆ ಆ ಬಗ್ಗೆಯೂ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು ಎಂದರು ದೇಶದಲ್ಲಿ ಕೊರೋನಾ ವಿರುದ್ದ ಹೋರಾಟದಲ್ಲಿ ಮಹತ್ವದ ಮೈಲುಗಲ್ಲು ಸ್ಥಾಪಿಸಿದ್ದು

ಈಗಾಗಲೇ ಸುಮಾರು ನೂರು ದಶಲಕ್ಷ ಮತಗಳು ಅಂಚೆ ಪತ್ರಗಳು ಹಾಗೂ ವೈಯಕ್ತಿಕವಾಗಿ ಮುಂಚಿತ ಮತದಾನದ ಮೂಲಕ ಚಲಾವಣೆಯಾಗಿದೆ ಹಾಲಿ ಅಧ್ಯಕ್ಷ ರಿಪಬ್ಲಿಕ್ ಪಕ್ಷದ ಡೋನಾಲ್ಡ್ ಟ್ರಂಪ್ ಹಾಗೂ ಡೆಮಾಕ್ರಟಿಕ್ ಪಕ್ಷದ ಜೋ ಬಿಡನ್ ಅಧ್ಯಕ್ಷ ಸ್ವಾನದ ಆಕಾಂಕ್ಷಿಗಳಾಗಿದ್ದು ಅವರ ನಡುವೆ ವೈಪೋಟಿ ನಡೆಯುತ್ತಿದೆ ಪ್ರಮುಖ ರಾಜ್ಯಗಳಾದ ಪೆನ್ಸಿಲ್ವೇನಿಯಾ ವಿಸ್ನಾನ್ಸಿನ್ ಮಿಚಿಗಾನ್ ಮುಂತಾದ ರಾಜ್ಯಗಳಲ್ಲಿ ಚಲಾವಣೆಯಾಗಿರುವ ಮತ ಎಣಿಕೆ ಪ್ರಗತಿಯಲ್ಲಿದೆ

ವಿಶ್ವದ ಅತಿ ಹಳೆಯ ಪ್ರಜಾಪ್ರಭುತ್ವ ದೇಶ ಇದೇ ಮೊದಲ ಬಾರಿಗೆ ವಿಶ್ವದಲ್ಲಿಯೇ ತೀವ್ರ ತುರುಸಿನ ಚುನಾವಣೆಯನ್ನು ಎದುರಿಸುತ್ತಿದೆ ಕೊರೋನಾ ಸಾಂಕ್ರಾಮಿಕ ಹಿನ್ನೆಲೆಯಲ್ಲಿ ಅಮೆರಿಕದ ಹಲವಾರು ರಾಜ್ಯಗಳಲ್ಲಿ ಮುಂಚಿತ ಮತದಾನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು

ಈ ಬಗ್ಗೆ ಟ್ವೀಟ್ ಮಾಡಿರುವ ಸಿಬಿಡಿಟಿ